ಮೊದಲ ಕಿಸಾನ್ ರೈಲು ಪ್ರಯಾಣ

ಮಾಸ್ನೋದಲ್ಲಿ ಇಂದು ಮತ್ತು ನಾಳಿ ಶಾಂಘ್ವೆ ಸಹಕಾರ ಸಂಘಟನೆಯ ವಿದೇಶಾಂಗ ಸಚಿವರ ಮಂಡಳಿಯ ಸಭೆ

ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಸ್ವಾವಲಂಬಿಯನ್ನಾಗಿಸುವುದು ತಮ್ಮ ದ್ವಧ ಸಂಕಲ್ಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಇಂದು ಮಧ್ಯಪ್ರದೇಶದ ಬೀದಿಬದಿ ವ್ಯಾಪಾರಿಗಳೊಂದಿಗೆ ಸ್ವನಿಧಿ ಸಂವಾದ ನಡೆಸಿ ದೇಶದ ಪ್ರತಿ ವ್ಯಕ್ತಿಆತ್ಮನಿರ್ಭರ್ ಆಗಬೇಕು ಎಂದು ಕರೆ ನೀಡಿದರು

ಈ ಸ್ವನಿಧಿ ಯೋಜನೆಯ ಫಲಾನುಭವಿಗಳ ಪೈಕಿ ಮಧ್ಯಪ್ರದೇಶ ಅಗ್ರಸ್ಡಾನದಲ್ಲಿದೆ

ಈ ಪೈಕಿ ನಾಲ್ಕು ಲಕ್ಷಕ್ಕೂ ಅಧಿಕ ಮಾರಾಟಗಾರರಿಗೆ ಗುರುತಿನ ಚೀಟಿ ಮತ್ತು ವ್ಯಾಪಾರ ಅನುಮತಿ ಪತ್ರವನ್ನು ನೀಡಲಾಗಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸಹ ಪಾಲ್ಗೊಂಡಿದ್ದರು ದೇಶದ ಎರಡನೇ ಹಾಗೂ ದಕ್ಷಿಣ ಭಾರತದ ಮೊದಲ ಕಿಸಾನ್ ರೈಲಿಗೆ ಇಂದು ಚಾಲನೆ ನೀಡಲಾಗಿದೆ

ಸಚಿವ ನರೇಂದ್ರ ಸಿಂಗ್ ತೋಮರ್ ಮಾತನಾಡಿ ತೋಟಗಾರಿಕೆಗೂ ಮಹತ್ವ ನೀಡಲು ಕಿಸಾನ್ ಉಡಾನ್ ಯೋಜನೆಯನ್ನು ಸದ್ಯದಲ್ಲಿಯೇ ಆರಂಭಿಸಲಾಗುವುದು ಎಂದು ಹೇಳಿದರು ರೈಲ್ವೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ಮಾತನಾದಿ ರೈತರ ಆದಾಯವನ್ನು ಹೆಚ್ಚಿಸಲು ರೈಲ್ವೆ ಇಲಾಖೆ ಹಗಲಿರುಳು ಕಾರ್ಯನಿರ್ವಹಿಸುತ್ತಿದೆ ಎಂದರು

ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ತರಗತಿಗಳಿಗೆ ಹಾಜರಾಗಲು ಮತ್ತು ಅವರ ಶೈಕ್ಷಣಿಕ ವರ್ಷವನ್ನು ಕಳೆದುಕೊಳ್ಳದಂತೆ ನೋಡಿಕೊಳ್ಳಲು ಗ್ಬಹ ಸಚಿವಾಲಯ ಹಲವು ಆರೋಗ್ಯ ಮತ್ತು ಸುರಕ್ಷತಾ ಕ್ರಮಗಳನ್ನು ಪ್ರಕಟಿಸಿದೆ

ರಷ್ಯಾದ ಮಾಸ್ಕೋದಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ವಿದೇಶಾಂಗ ಸಚಿವರ ಮಂಡಳಿಯ ಸಭೆ ಇಂದು ಮತ್ತು ನಾಳಿ ನಡೆಯಲಿದ್ದು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಲ್ಗೊಳ್ಳಲಿದ್ದಾರೆ ಸಂಘಟನೆಯ ಸರ್ವಸದಸ್ಯ ದೇಶಗಳ ಈ ಸಭೆಯಲ್ಲಿ ಭಾರತ ಮೂರನೇ ಬಾರಿಗೆ ಪಾಲ್ಗೊಳ್ಳಲಿದೆ

ಈ ಶೃಂಗಸಭೆಗೆ ಸಿದ್ದತೆ ಹಾಗೂ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ವಿಷಯಗಳ ವಿನಿಮಯ ಕುರಿತು ವಿದೇಶಾಂಗ ಸಚಿವರ ಸಭೆಯಲ್ಲಿ ಪರಾಮರ್ಶೆ ನಡೆಸಲಾಗುತ್ತದೆ ಸಚಿವ ಜೈಶಂಕರ್ ಇತರ ಕೆಲವು ದ್ವಿಪಕ್ಷೀಯ ಸಭೆಗಳಲ್ಲೂ ಪಾಲ್ಗೊಳಲಿದ್ದಾರೆ ಪ್ರಮುಖವಾಗಿ ರಷ್ಯಾದ ವಿದೇಶಾಂಗ ಮಂತ್ರಿ ಸೆರೆಗೈ ಲವ್ರೊವ್ ಅವರೊಂದಿಗೆ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ನಮ್ಮ ಬಾತ್ಲೀದಾರರು ವರದಿ ಮಾಡಿದ್ದಾರೆ ಇಂದು ನಡೆಯುವ ಸಭೆಗಳಲ್ಲಿ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಗಂಭೀರ ಮಾತುಕತೆ ನಿರೀಕ್ವಿತ ಫ್ರಾನ್ಸ್ನ ರಕ್ಷಣಾ ಮಂತ್ರಿ ಫ್ಲಾರೆನ್ಸ್ ಪಾರ್ಲೆ ಭಾರತಕ್ಕೆ ನಾಳೆ ಅಧಿಕೃತ ಭೇಟಿ ನೀಡಲಿದ್ದಾರೆ ಫ್ರಾನ್ಸ್ನ ಯುದ್ದ ವಿಮಾನ ರಫೇಲ್ಅನ್ನು ಭಾರತೀಯ ವಾಯುಪಡೆಗೆ ಅಂಬಾಲಾದ ವಾಯುಸೇನಾ ನೆಲೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಪಾರ್ಲೆ ಭೇಟಿಯಾಗಲಿದ್ದು ರಕ್ಷಣಾ ಕಾರ್ಯಾಚರಣೆ ಸಹಕಾರ ಭಯೋತ್ವಾದನೆ ನಿಗ್ರಹ ಕಾರ್ಯಾಚರಣೆಯಲ್ಲಿ ಸಹಕಾರ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ

ಪರ್ಮಿಟ್ ಮುಗಿದಿದ್ದರೂ ಕಾರ್ಯನಿರ್ವಹಿಸುತ್ತಿರುವ ಕೆಲಸಗಾರರು ಉದ್ಯೋಗಾಕಾಂಕ್ಷಿಗಳು ಮತ್ತು ದಾಖಲೆಗಳಿಲ್ಲದೇ ನೌಕರಿ ಮಾಡುತ್ತಿರುವವರಿಗೆ ಈ ಆದೇಶ ಅನ್ನಯವಾಗುವುದೆಂದು ವಿದೇಶಿ ನಾಗರಿಕರ ವ್ಯವಹಾರಗಳು ಮತ್ತು ಬಂದರು ಇಲಾಖೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಸಯೀದ್ ರಕಾನ್ ಅಲ್ರಶಿದಿ ಸ್ಪಷ್ಪದಿಸಿದ್ದಾರೆ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಹಿನ್ವೆಲೆಯಲ್ಲಿ ಮಾದಕ ದ್ರವ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಗಿರುವ ರಿಯಾ ಚಕ್ರವರ್ತಿ ಅವರನ್ನು ಇಂದು ಬೆಳಗ್ಗೆ ಮುಂಬೈನ ಮಾದಕ ದ್ರವ್ಯ ನಿಗ್ರಹ ದಳ ಕಚೇರಿಯಿಂದ ದಕ್ಷಿಣ ಮುಂಬ್ವೆನ ಬೈಕುಲ್ಲಾ ಕಾರಾಗ್ಬಹಕ್ಕೆ ಸ್ಥಳಾಂತರಿಸಲಾಯಿತು ನಿನ್ನೆಯಷ್ಟೇ ಮಾದಕ ದ್ರವ್ಯ ನಿಗ್ರಹ ದಳ ರಿಯಾ ಅವರನ್ನು ಬಂಧಿಸಿತ್ತು

ಈ ಮೊದಲು ಅವರು ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ತಿರಸ್ನರಿಸಿತ್ತು ರಿಯಾ ಸುಶಾಂತ್ ಸಿಂಗ್ಗೆ ಮಾದಕ ದ್ರವ್ಯ ಸರಬರಾಜು ಮಾಡುತ್ತಿದ್ದ ಕೂಟದ ಸಕ್ರಿಯ ಸದಸ್ಯೆ ಎಂದು ನ್ಯಾಯಾಲಯಕ್ಕೆ ಎನ್ಸಿಬಿ ತಿಳಿಸಿತ್ತು ಅಲ್ಲದೆ ಈಗಾಗಲೇ ಮೂರು ದಿನ ವಿಚಾರಣೆ ನಡೆಸಿದ್ದು ತಮ್ಮ ವಶಕ್ಕೆ ನೀದುವ ಅಗತ್ಯವಿಲ್ಲ ಎಂದು ಹೇಳಿತ್ತು ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ಇಂದು ದ್ವಿಭಾಷಾ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಿದೆ

ಮುಂಚಿತವಾಗಿಯೂ ಪ್ರಶ್ನೆಯನ್ನು ಕಳುಹಿಸಬಹುದಾಗಿದ್ದು ಟ್ವಿಟ್ಸರ್ ಹ್ಯಾಂಡಲ್ ಅಟ್ ಏರ್ ನ್ಯೂಸ್ ಅಲರ್ಟ್ಸ್ಗೆ ಹ್ಯಾಶ್ಟ್ಯಾಗ್ ಆಸ್ಕ್ಏರ್ನಲ್ಲಿ ಕೇಳಬಹುದು

ನ್ಯೂಸ್ ಆನ್ಏರ್ ಡಾಟ್ಕಾಮ್ ಹಾಗೂ ಯೂಟ್ಯೂಬ್ ಚಾನಲ್ ನ್ಯೂಸ್ ಆನ್ಏರ್ ಅಫಿಷಿಯಲ್ನಲ್ಲಿ ಮತ್ತು ಮೊಬೈಲ್ ಆಪ್ ನ್ಯೂಸ್ ಆನ್ಏರ್ನಲ್ಲೂ ಲಭ್ಯ ಕೇಂದ್ರಾಡಳಿತ ಪ್ರದೇಶ ಜಮ್ಮೆ ಕಾಶ್ಮೀರದ ದಕ್ಷಿಣ ಕಾಶ್ಮೀರ ಪುಲ್ಲಾಮ್ ಜಿಲ್ಲೆಯ ಕ್ವಾಜಿಗುಂಡ್ನಲ್ಲಿ ಇಬ್ಬರು ಉಗ್ರರನ್ನು ನಿನ್ನೆ ಸಂಜೆ ಸೇನಾಪಡೆಗಳು ಬಂಧಿಸಿವೆ ಜಮ್ಮವಿನಿಂದ ಶ್ರೀನಗರಕ್ಕೆ ಒಂದು ಟ್ರಕ್ ಬಂದಿದ್ದು ಅದನ್ನು ಜವಾಹರ್ ಸುರಂಗದಲ್ಲಿ ಪೊಲೀಸರು ತಪಾಸಣೆಗೊಳಪದಿಸಿದ ಮಾಹಿತಿ ಪಡೆದ ಸೇನಾಪಡೆಗಳು ಕಾರ್ಯಾಚರಣೆ ನಡೆಸಿ ಭಯೋತ್ವಾದಕರನ್ನು ವಶಕ್ಕೆ ಪಡೆದಿದೆ